ಟಿಪ್ಪು ಆಡಳಿತ ವೈಖರಿ ಅನುಕರಣೀಯ ಮುಖ್ಯಮಂತ್ರಿ ಹೆಜ್ ಡಿ ಕುಮಾರಸ್ವಾಮಿ

ಟಿಮ್ನ ಜಯಂತಿ ಆಚರಣೆಗೆ ರಾಜ್ಯದ ಪಲವೆಡೆ ವಿರೋಧ ಸಂಸದ ಪ್ರಹ್ಲಾದ್ ಜೋಷಿ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಮೊಲೀಸರ ವಶಕ್ಕೆ

ಬೆಂಗಳೂರಿನಲ್ಲಿ ಇಂದಿನಿಂದ ಎರಡು ದಿನಗಳ ಮಕ್ಕಳ ಹಬ್ಬ

ಅಕ್ರಮ ಹಣ ವರ್ಗಾವಣೆ ಆರೋಪ ಸಿಸಿಬಿ ಅಧಿಕಾರಿಗಳ ಮುಂದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಜರು ಟಿಮ್ಪ ಸುಲ್ತಾನ್ ಆಡಳಿತಾ ಸುಧಾರಣಾ ಕ್ರಮಗಳು ಅನುಕರಣೀಯ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಟಿಮ್ಜಯಂತಿ ಅಂಗವಾಗಿ ಟ್ವೀಟ್ ಸಂದೇಶದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಅನಾರೋಗ್ಬದ ಕಾರಣ ಜಯಂತಿ ಕಾರ್ಯಕ್ರದಲ್ಲಿ ಭಾಗಿಯಾಗದಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಕಾರಣಗಳಿಂದಾಗಿ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅವರು ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಎಂದು ನಮ್ಮ ಬೆಂಗಳೂರು ಬಾತ್ಮೀದಾರರು ವರದಿ ಮಾಡಿದ್ದಾರೆ ಈ ನಡುವೆ ವಿಧಾನಸೌಧದ ಬ್ಯಾಂಕ್ಷೆಟ್ ಸಭಾಂಗಣದಲ್ಲಿಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏರ್ಪಡಿಸಿದ್ದ ಟಿಮ್ನ ಜಯಂತಿ ಕಾರ್ಯಕ್ರಮವನ್ನು ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಉದ್ರಾಟಿಸಿ ಟಿಮ್ನ ಭಾವಚಿತ್ರಕ್ಷೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಜಯಮಾಲ ಜಮೀರ್ ಅಹಮದ್ ಖಾನ್ ಶಾಸಕ ರೋಷನ್ ಬೇಗ್ ಮೊದಲಾದವರು ಹಾಜರಿದ್ದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಟಿಪ್ಪು ಜಯಂತಿ ವಿರೋಧ ಮಾಡುತ್ತಿದೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ತಮ್ಮ ಅಧಿಕಾರಾವಧಿಯಲ್ಲಿ ಟಿಮ್ನ ಜಯಂತಿ ಮಾತ್ರವಲ್ಲ ಬೆಳವಾಡಿಮಲ್ಲಮ್ನ ಕಿತ್ತೂರು ಚೆನ್ನಮ್ಮ ವಾಲ್ಮೀಕಿ ಜಯಂತಿ ಸೇರಿದಂತೆ ಅನೇಕ ಮಪನೀಯರ ಜಯಂತಿ ಕಾರ್ಯಕ್ರಮಗಳನ್ನು ಆಚರಿಸಲಾಗಿದೆ ಎಂದರು ಜನರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಾಡುತ್ತಿರುವುದಕ್ಕೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಅಸಮಧಾನ ವ್ಯಕ್ತಪಡಿದ್ದಾರೆ ಜಯಂತಿ ಆಚರಣೆ ಹಿನ್ನಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಡಾದ್ದಂತ ವ್ಯಾಪಕ ಬಿಗಿಭದ್ರತೆ ವಿರ್ಪಡಿಸಲಾಗಿತ್ತು ಕೆಲವು ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕ್ಕೆ ಕ್ರಮವಾಗಿ ನಾಳೆಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಮಡಿಕೇರಿಯಲ್ಲಿ ಸರ್ಕಾರದಿಂದ ಅಯೋಜಿತವಾಗಿದ್ದ ಟಿಪ್ಪುಜಯಂತಿ ಕಾರ್ಯಕ್ರಮದಲ್ಲಿ ಸಭಿಕರು ಪೆಜ್ಜಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಚುಟುಕಾಗಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು

ವಿರಾಜಪೇಟೆಯಲ್ಲಿ ಶಾಸಕ ಕೆ ಜಿ ಬೋಪಯ್ತ ಅವರನ್ನು ಮೊಲೀಸರು ವಶಕ್ಕೆ ತೆಗೆದುಕೊಂಡರು ಎಂದು ನಮ್ಮ ಮಡಿಕೇರಿ ಪ್ರತಿನಿಧಿ ವರದಿ ಮಾಡಿದ್ದಾರೆ

ವಿ ಶರತ್ ಚಂದ್ರ ಮಾಹಿತಿ ನೀಡಿದ್ದಾರೆ ಚಿಕ್ಕಬಳ್ಳಾಮರ ಜಿಲ್ಲಾಪಂಚಾಯತ್ ಪಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಡಾ

ಅಂಬೇಡ್ಕರ್ ಭವನದಲ್ಲಿ ಇಂದು ಆಯೋಜಿಸಿದ್ದ ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ಕೃಷಿ ಸಚಿವ ಎನ್

ಶಿವಶಂಕರ್ ರೆಡ್ಡಿ ಉದ್ವಾಟಿಸಿದರು ಟಿಮ್ಪ ಸುಲ್ತಾನ್ ದೇಶ ಕಂಡ ಅಪ್ರತಿಮ ಹೋರಾಟಗಾರ ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಜಿಲ್ಲಾಡಳಿತದ ವತಿಯಿಂದ ಪ್ರೌಢಶಾಲಾ ಮೈದಾನದಲ್ಲಿಂದು ಆಯೋಜಿಸಿದ್ದ ಟಿಮ್ನ ಸುಲ್ತಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಈ ವಿಷಯ ತಿಳಿಸಿದರು

ರಾಯಚೂರಿನಲ್ಲಿ ಟಿಪ್ಪು ಭಾವಚಿತ್ರಕ್ಕೆ ಮಷ್ಪಾರ್ಚನೆ ಮಾಡಿ ನಂತರ ಮಾತನಾಡಿದ ಅವರು ಟಿಪ್ಪು ತನ್ನ ಆಡಳಿತದ ಅವಧಿಯಲ್ಲಿ ಅನೇಕ ಸುಧಾರಣಾ ಕೈಗೊಂಡು ಕೃಷಿ ನೀರಾವರಿ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತುಕೊಟ್ಟಿದ್ದರು ಎಂದು ಹೇಳಿದರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಟಿಪ್ಪು ಸುಲ್ತಾನ್ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ ಎಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ದಾಳ್ಕರ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಲಾಯಿತು ದೇವನಪಳ್ಳಿಯಲ್ಲಿ ರಾಷ್ಟೀಯ ಪಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಟಪ್ಪು ಜನ್ನಶ್ವಳದ ಬಳಿ ಟಪ್ಪು ಪ್ರತಿಮೆಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾಲಾರ್ಪಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಟಿಪ್ಪು ದೇಶದಲ್ಲಿ ವೈಜ್ಞಾನಿಕ ಚಿಂತನೆ ಮೂಡಿಸಿದ ವ್ಯಕ್ತಿ ಎಂದು ಹೇಳಿದರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಾಗೂ ಹೊಸಕೋಟೆ ತಾಲ್ಲೂಕಿನಲ್ಲೂ ಸರ್ಕಾರದ ವತಿಯಿಂದ ಟಿಮ್ನ ಜಯಂತಿ ಆಚರಿಸಿದ ವರದಿಯಾಗಿದೆ ರಾಷ್ಟಪ್ರೇಮಿ ಹೋರಾಟಗಾರರು ವಚನಕಾರರ ಜಯಂತಿ ಆಚರಣೆಯಲ್ಲಿ ತಮ್ಪ ಪುಡುಕುವುದನ್ನು ಬಿಡಬೇಕು ಎಂದು ಬಳ್ಳಾರಿಯಲ್ಲಿಂದು ಸಂಸದ ವಿ

ಉಗ್ರಪ್ಪ ಟಿಮ್ನ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಸುತ್ತಲೂ ಪೊಲೀಸ್ ಸರ್ಪಕಾವಲು ಹಾಕಿ ಪಜರತ್ ಟಿಪ್ನು ಸುಲ್ತಾನ್ ಜಯಂತಿಯನ್ನು ಆಚರಿಸಲಾಯಿತು ಈ ನಡುವೆ ಜಯಂತಿ ಆಚರಣೆ ವಿರೋಧಿಸಿದ ಕಾರಣಕ್ಕಾಗಿ ಬಿಜೆಪಿ ನಾಯಕರಾದ ಸಂಸದ ಪ್ರಷ್ಲಾದ್ ಜೋಶಿ ಸಿ ಟಿ ರವಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರನ್ನು ಮೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ

ಜಯಮಾಲ ಹೇಳಿದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಬಾಲ ಭವನದಲ್ಲಿ ಇಂದಿನಿಂದ ಆರಂಭವಾದ ಎರಡು ದಿನಗಳ ಮಕ್ಕಳ ಹಬ್ಬ ಉದ್ಘಾಟಿಸಿ ಅವರು ಮಾತನಾಡಿದರು ಆಧುನಿಕ ಶಿಕ್ಷಣ ಪದ್ದತಿ ಮಕ್ಕಳ ಬಾಲ್ತವನ್ನು ಕಸಿಯುತ್ತಿದೆ ಇಂತಹ ಸನ್ನವೇಶದಲ್ಲಿ ಮಕ್ಕಳ ಪಬ್ಬಗಳು ಹೆಚ್ಚು ಅರ್ಥ ಮೂರ್ಣವಾಗಿದೆ ಎಂದು ಅವರು ಹೇಳಿದರು ಇಂದು ನೂರಾರು ಮಟ್ಟ ಮಕ್ಕಳು ಪೋಷಕರೊಂದಿಗೆ ಉದ್ಯಾನವನಕ್ಕೆ ಭೇಟಿ ನೀಡಿ ವೀರಗಾಸೆ ಕರಡಿಮಜಲು ಕಂಸಾಳೆ ಡೊಳ್ಳು ಕುಣಿತ ಗ್ರಾಮೀಣ ತ್ರೀಡೆಗಳಾದ ಬುಗುರಿ ಪಗಡೆ ಪಗ್ಗದಾಟ ಕಂಡು ಮಳಕಿತರಾದರು

ಆಕ್ರಮ ಪಣ ವರ್ಗಾವಣೆ ಇಲ್ಲವೆ ಭ್ರಷ್ಟಚಾರ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ತಮ್ಮ ವಿರುದ್ಧ ರಾಜಕೀಯ ಷಡ್ಯಂತರ ಮಾಡಿ ಫನತೆಗೆ ಮಸಿ ಬಳಿಯುವ ಕೆಲಸ ಮಾಡಲಾಗುತ್ತಿದೆ ಎಂದು ಅವರು ವಿಡಿಯೋ ಸಂದೇಶದ ಮೂಲಕ ಹೇಳಿದ್ದಾರೆ ಎಂದು ವಾರ್ತಾ ಸಂಸ್ಟೆ ವರದಿ ಮಾಡಿದೆ ಸಿಸಿಬಿ ಅಧಿಕಾರಿಗಳು ಭಾನುವಾರದ ಒಳಗೆ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚನೆ ನೀಡಿದ್ದರು ಒಂದು ದಿನ ಮುಂಚಿತವಾಗಿಯೇ ಅಧಿಕಾರಿಗಳ ಮುಂದೆ ಪಾಜರಾಗುವುದಾಗಿ ಅವರು ಪೇಳಿದ್ದಾರೆ ಈ ನಡುವೆ ರೆಡ್ಡಿ ಅವರು ಸಲ್ಲಿಸಿದ್ದ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರ ನಡೆಯಲಿದೆ

ಬಳ್ಳಾರಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಮತದಾರರ ಕರಡು ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು ಮತ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲು ಅಥವಾ ಮರಣ ಹೊಂದಿದವರ ಹೆಸರು ತೆಗೆದು ಪಾಕಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು

ಗಿರೀಶ್ ಕಾಸರವಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ಚಲನಚಿತ್ರ ಅಕಾಡಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಪಯೋಗದಲ್ಲಿ ಬೆಂಗಳೂರಲ್ಲಿ ಏರ್ಪಡಿಸಿದ್ದ

ಕಲಾತ್ಮಕತೆಯ ಆಯಾಮದಲ್ಲಿ ಮಾಡುವ ಚಲನಚಿತ್ರಕ್ಷೆ ಕಥೆಯ ಪಂದರದ ಜೊತೆಗೆ ನಿರ್ದೇಶಕನ ಸೃಜನಶೀಲತೆಯೂ ಕಾರಣವಾಗಿರುತ್ತದೆ ಎಂದು ಅವರು ಹೇಳಿದರು

ಶಿವಮೊಗ್ಗ ಜಿಲ್ಲೆಯ ಎನ್ ಆರ್ ಮರ ಬಳಿ ಶಾಲಾ ಪ್ರವಾಸಿ ಬಸ್ ಉರುಳಿ ಬಿದ್ದು ಒಬ್ಬ ಬಾಲಕಿ ಮೃತಪಟ್ಟಿದ್ದು ಮೂವರ ಶ್ಮಿತಿ ಗಂಭಿರವಾಗಿದೆ